ಲಾಭದಾಯಕ ಹುದ್ದೆ ಪ್ರಕರಣದಲ್ಲಿ ಅರ್ಜಿದಾರರನ್ನು ಪಾಟೀ ಸವಾಲಿಗೆ ಒಳಪಡಿಸುವಂತೆ ಕೋರಿ ಸಲ್ಲಿಸಿದ್ದ ಆಮ್ ಆದ್ದಿ ಪಕ್ಷದ ಶಾಸಕರ ಮನವಿಯ ಅರ್ಜಿ ಚುನಾವಣಾ ಆಯೋಗದಿಂದ ತಿರಸ್ತತ

ಜಮ್ಮು ಕಾಶ್ನೀರದಲ್ಲಿ ನಾಲ್ತನೇ ದರ್ಜೆ ಹುದ್ದೆಗಳಿಗೆ ಸಂದರ್ಶನ ರದ್ದು

ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಸೊಟ್ವಿಲ್ ಅಥ್ಲೇಟಿಕ್ಸ್ ಕೂಟದ ಜಾವೆಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತದ ನೀರಜ್ ಜೋಪ್ರಾಗೆ ಚಿನ್ನದ ಪದಕ

ಲೋಕಸಭೆಯಲ್ಲಿ ಇತ್ತೀಚನ ಉಪ ಚುನಾವಣೆಗಳಲ್ಲಿ ಭಂಢಾರ ಗೊಂಡೀಯಾ ಕ್ಷೇತ್ರದಿಂದ ಆಯ್ತೆಯಾದ ಮಧುಕರ್ರಾವ್ ಕುಕಾಡೆ ಪಾಲ್ಗಾರ್ನಿಂದ ಆಯ್ಲೆಯಾದ ರಾಜೇಂದ್ರ ಗಾವಿತ್ ನಾಗಾಲ್ಲಾಂಡ್ ನಿಂದ ಆಯ್ಲೆಯಾದ ತೊಕೆಹೋ ಹಾಗೂ ಕೈರಾನದಿಂದ ಆಯ್ಲೆಯಾದ ತಬಸುಮ್ ಬೇಗಂ ಪ್ರಮಾಣವಚನ ಸ್ಸೀಕರಿಸಿದರು ಇತ್ತೀಚೆಗೆ ನಿಧನರಾದ ಮಾಜಿ ಸಂಸದರಾದ ಬಹುದ್ದೂರ್ ಸಂಗ್ ಸನತ್ಕುಮಾರ್ ಮಂಡಲ್ ಮತ್ತು ಕಂದಾಲ ಸುಬ್ರಮಣ್ಣಂ ಅವರಿಗೆ ತ್ರದ್ದಾಂಜಲಿ ಸಲ್ಲಿಸಲಾಯಿತು ರಾಜ್ಙಸಭೆಯಲ್ಲಿ ಹೊಸದಾಗಿ ನಾಮನಿದೇರ್ತನಗೊಂಡ ಸೋನಾಲ್ ಮಾನ್ಸಿಂಗ್ ಮತ್ತು ರಾಮ್ಶಕಲ್ ಸೇರಿದಂತೆ ನಾಲ್ವರು ಸದಸ್ನರು ಪ್ರಮಾಣ ವಚನ ಸ್ವೀಕರಿಸಿದರು ಇತ್ತೀಚೆಗೆ ನಿಧನರಾದ ಅಶೋಕ್ ಮಿತ್ರಾ ಮತ್ತು ಎಂ ಎಂ ಜೇಕಬ್ ಸೇರಿದಂತೆ ಎಂಟು ಮಾಜಿ ಸದಸ್ವರಿಗೆ ಸಭಾಪತಿ ಎಂ ವೆಂಕಯ್ಯ ನಾಯ್ದು ಸಂತಾಪ ನಿರ್ಣಯ ಮಂಡಿಸಿದರು ನಂತರ ಆಂಥ ಪ್ರದೇಶಕ್ಷೆ ವಿಶೇಷ ಸ್ವಾನಮಾನ ನೀಡುವಂತೆ ಟಡಿಪಿ ಸದಸ್ದರು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ದಾಪ್ನಕ್ಕೆ ಮುಂದೂಡಲಾಯಿತು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನತೆಯೊಂದಿಗೆ ಹಂಚಿಕೊಂಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರೆದಿರುವ ಏಕ್ಷಾಮ್ ವಾರಿಯರ್ಸ್ ಮಸ್ತಕವು ಪರೀಕ್ಷಾ ಸಿದ್ದತೆ ವೇಳೆ ತಮಗೆ ನೆರವಾಗಿದೆ ಪರೀಕ್ಷಾ ಒತ್ತಡ ಕಡಿಮೆಯಾಗಿ ಆತ್ಮ ವಿಶ್ವಾಸ ಹೆಚ್ಚಿಸಿದೆ ಎಂದು ಸಾಕ್ಷಿ ಪ್ರದ್ಯುಮ್ನ್ ಹೇಳಿದ್ದಾರೆ ಲಾಭದಾಯಕ ಹುದ್ದೆ ಹೊಂದಿರುವ ಹಿನ್ನೆಲೆಯಲ್ಲಿ ಆಮ್ ಆದ್ನಿ ಪಕ್ಷದ ಶಾಸಕರನ್ನು ಅನರ್ಹಗೊಳಿಸುವಂತೆ ಅರ್ಜಿ ಸಲ್ಲಿಸಿರುವವರ ಪಾಟಿ ಸವಾಲು ನಡೆಸಲು ಆಮ್ ಆದ್ನಿ ಪಕ್ಷದ ಶಾಸಕರು ಸಲ್ಲಿಸಿದ ಮನವಿಯನ್ನು ಚುನಾವಣಾ ಆಯೋಗ ತಿರಸ್ತರಿಸಿದೆ ಶಾಸಕರು ತಾವು ಲಾಭದಾಯಕ ಹುದ್ದೆ ಹೊಂದಿಲ್ಲ ಎಂಬುದನ್ನು ಸಾಬೀತು ಪಡಿಸಲು ಅರ್ಜಿದಾರ ಪ್ರಶಾಂತ್ ಪಟೇಲ್ ವಿರುದ್ದ ಪಾಟಿ ಸವಾಲಿಗೆ ಆಗ್ರಹಿಸುವುದು ಸರಿಯಲ್ಲ ಎಂದು ಆಯೋಗ ಅಭಿಪ್ರಾಯಪಟ್ಟದೆ

ಇವರನ್ನು ದೆಹಲಿ ವಿಧಾನಸಭೆ ಸದಸ್ಸತ್ವದಿಂದ ಅನರ್ಹಗೊಳಿಸುವಂತೆ ವಕೀಲ ಪ್ರಶಾಂತ್ ಪಟೇಲ್ ಅರ್ಜಿ ಸಲ್ಲಿಸಿದ್ದರು ನಂತರ ಓರ್ವ ಶಾಸಕರು ರಾಜೀನಾಮೆ ಸಲ್ಲಿಸಿದ್ದರು ಅರ್ಜಿದಾರರು ಈ ಪ್ರಕರಣದ ವಿಚಾರಣೆ ವೇಳೆ ಸಾಕ್ಷಿದಾರ ಆಗಿಲ್ಲದಿರುವುದರಿಂದ ಅವರ ಪಾಟ ಸವಾಲು ಅನಗತ್ಯ ಎಂದು ಆಯೋಗ ಅಭಿಪ್ರಾಯಪಟ್ಟಿದೆ ದೆಹಲಿ ಹೈಕೋರ್ಟ್ ನಿರ್ದೇಶನದ ಅನುಸಾರ ಶಾಸಕರ ಅನರ್ಹತೆ ಪ್ರಕರಣದ ಬಗ್ಗೆ ಚುನಾವಣಾ ಆಯೋಗ ಹೊಸದಾಗಿ ವಿಚಾರಣೆ ನಡೆಸುತ್ತಿದೆ ಉತ್ತರ ಪ್ರದೇಶ ಸರ್ಕಾರ ಮನೆ ಬಾಡಿಗೆ ಭತ್ಯೆ ಹಾಗೂ ನಗರವಾಸ ಭತ್ಯೆಯನ್ನು ಸರ್ಕಾರಿ ನೌಕರರಿಗೆ ದ್ವಿಗುಣ ಗೊಳಿಸಿದೆ ಲಕ್ನೊದಲ್ಲಿ ನಿನ್ನೆ ಮುಖ್ಯಮಂತ್ರಿ ಯೋಗಿಆದಿತ್ತನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ

ಜಮ್ಮ ಮತ್ತು ಕಾಶ್ಮೀರದಲ್ಲಿ ಎಲ್ಲಾ ನಾಲ್ಕನೇ ದರ್ಜೆಯ ಹುದ್ದೆಗಳಿಗೆ ಸಂದರ್ಶನಗಳನ್ನು ಅಲ್ಲಿನ ಸರ್ಕಾರ ರದ್ದು ಪಡಿಸಿದ್ದು

ಈಗಾಗಲೇ ಆಯ್ಕೆ ಪ್ರಕ್ರಿಯೆ ಆರಂಭವಾಗಿರುವ ಹುದ್ದೆಗಳನ್ನು ಹೊರತುಪಡಿಸಿ ಈ ನಿರ್ಧಾರ ತಕ್ಷಣದಿಂದಲೇ ಜಾರಿಗೆ ಬರಲಿದೆ ಎಂದು ಅವರು ಹೇಳಿದ್ದಾರೆ

ದತ್ತಾಂಶ ಸಂಗ್ರಹದ ಆಪ್ಗಳು ಆಧಾರ್ ಕಾರ್ಡುಗಳಿಗಾಗಿ ವಿಶಿಷ್ಟ ಗುರಿತಿನ ಚೀಟ ಪ್ರಾಧಿಕಾರ ಅನುಸರಿಸುತ್ತಿರುವ ಮಾದರಿಯಲ್ಲಿ ನಾಗರಿಕರಿಂದ ಕನಿಷ್ಟ ಮಾಹಿತಿಯನ್ನಷ್ಟೇ ಸಂಗ್ರಹಿಸಬೇಕೆಂದು ಭಾರತದ ದೂರ ಸಂಪರ್ಕ ನಿಯಂತ್ರಣ ಪ್ರಾಧಿಕಾರದ ಅಧ್ಯಕ್ಷರಾದ ಆರ್

ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ತನದಲ್ಲಿ ಅವರು ಕೆಲವು ಮೊಬೈಲ್ ಆ್ಯಪ್ಗಳು ನಾಗರಿಕರಿಂದ ಅಗತ್ತಕ್ಕಿಂತ ಹೆಚ್ಚನ ಮಾಹಿತಿಯನ್ನು ಕಲೆ ಹಾಕುತ್ತಿವೆ ಮತ್ತು ತಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಯಾವ ಉದ್ದೇಶಕ್ಕೆ ಬಳಸಲಾಗುತ್ತದೆ ಎನ್ನುವ ಬಗ್ಗೆ ಗ್ರಾಹಕರಿಗೆ ತಿಳಿಸುವುದೂ ಇಲ್ಲ ಎಂದು ಅಸಮಾಧಾನ ವ್ಯಕ್ತ ಪಡಿಸಿದರು ಸರ್ಕಾರ ಈ ನಿಟ್ಟನಲ್ಲಿ ಕಟ್ಟುನಿಟ್ಟನ ಕಾರ್ಯಚೌಕಟ್ಟು ಮಂಡಳಿಯೊಂದನ್ನು ರಚಿಸುವವರೆಗೂ ಇಂತಹ ಆ್ಕಪ್ಗಳಿಗೆ ಕಡಿವಾಣ ಹಾಕುವುದು ಕಪ್ಪ ಸಾಧ್ಯ ಎಂದರು ದೂರ ಸಂಪರ್ಕ ಗ್ರಾಹಕರಿಗೆ ಪ್ರಸ್ತುತ ದೊರೆಯುತ್ತಿರುವ ದತ್ತಾಂಶ ರಕ್ಷಣೆಯ ಕಾರ್ಯಚೌಕಟ್ಟು ಸಾಕಷ್ಟು ಸುರಕ್ಷಿತವಾಗಿಲ್ಲ ಮತ್ತು ವೈಯಕ್ತಿಕ ದತ್ತಾಂಶಗಳನ್ನು ನಿರ್ವಹಿಸುವ ಎಲ್ಲಾ ಡಿಜಿಟಲ್ ವ್ಯವಸ್ಥೆಗಳನ್ನು ಈ ಚೌಕಟ್ಟನ ವ್ಯಾಪ್ತಿಗೆ ತರಬೇಕಾಗುತ್ತದೆ ಎಂದರು ಸಂಸತ್ ಮುಂಗಾರು ಅಧಿವೇತನದ ಆರಂಭ ದಿನವಾದ ಇಂದು ಪ್ರತಿಪಕ್ಷಗಳು ಮಂಡಿಸಿದ ಅವಿಶ್ವಾಸ ಗೊತ್ತುವಳಿಯನ್ನು ಲೋಕಸಭಾ ಅಧ್ಯಕ್ಷೆ ಸುಮಿತ್ರ ಮಹಾಜನ್ ಅಂಗೀಕರಿಸಿದ್ದಾರೆ

ಇದೇ ವೇಳೆ ಕರ್ನಾಟಕದ ಮೂವರು ಹಾಗೂ ಆಂದ್ರ ಪ್ರದೇಶದ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಐವರು ಸಂಸದರ ರಾಜೀನಾಮೆಯನ್ನು ಸಭಾಧ್ಯಕ್ಷರು ಅಂಗೀಕರಿಸಿದರು ಸರ್ಕಾರ ಸಂಸತ್ ಮುಂಗಾರು ಅಧಿವೇಶನದಲ್ಲಿ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಸರ್ಕಾರ ಸಿದ್ಧವಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ ಸಂಸತ್ ಭವನದ ಹೊರಗೆ ಮಾತನಾಡಿದ ಅವರು ಸುಗಮ ಕಲಾಪಕ್ಕೆ ಸರ್ಕಾರ ಎಲ್ಲ ರಾಜಕೀಯ ಪಕ್ಷಗಳಿಂದ ಸಹಕಾರ ನಿರೀಕ್ಷಿಸುತ್ತದೆ ದೇಶದ ವಿವಿಧ ಭಾಗಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಎದುರಾಗಿರುವ ಸವಾಲುಗಳ ಬಗ್ಗೆ ಚರ್ಚೆಯಾಗಬೇಕಾಗಿದೆ ಎಂದು ಹೇಳಿದ್ದಾರೆ ಯುಎಇನಲ್ಲಿ ಕಾನೂನು ಬಾಹಿರವಾಗಿ ಇಲ್ಲವೆ ವೀಸಾ ಅವಧಿ ಮುಗಿದು ನೆಲೆಸಿರುವ ಭಾರತೀಯ ಪ್ರಜೆಗಳು ಕ್ಷಮಾದಾನ ಗವಾಕ್ಷಿ ಯೋಜನೆಯ ಪ್ರಯೋಜನ ಪಡೆದು ಅಲ್ಲಿ ನೆಲೆಸಲು ಅವಕಾಶ ಮಾಡಿಕೊಳ್ಳಬೇಕು ಇಲ್ಲವೆ ದೇಶ ತೋರೆಯುವುದು ಉತ್ತಮ ಎಂದು ಯುಎಇನಲ್ಲಿ ಇರುವ ಭಾರತೀಯ ರಾಯಭಾರಿ ನವದೀಪ್ ಸೂರಿ ಒತ್ತಾಯಿಸಿದ್ದಾರೆ

ದುಬೈನಲ್ಲಿ ಮಾತನಾಡಿದ ನವದೀಪ ಸೂರಿ ಅವರು ಈ ಕುರಿತಂತೆ ಸಮಗ್ರ ಮಾಹಿತಿ ಪಡೆಯಲು ತಾವು ಯುಎಇ ಆಡಳಿತದೊಂದಿಗೆ ಸಂಪರ್ಕದಲ್ಲಿರುವುದಾಗಿ ಹೇಳಿದ್ದಾರೆ

ಮಣಿಪುರ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಒಕ್ಕೂಟ ಈ ಮುಷ್ಕರವನ್ನು ನಡೆಸುತ್ತಿದೆ ವಿಶ್ವ ವಿದ್ಯಾಲಯದ ಉಪಕುಲಪತಿ ಹುದ್ದೆಯಿಂದ ಪ್ರೋ

ಪಿ ಪಾಂಡೆ ಅವರನ್ನು ವಜಾಗೊಳಿಸಬೇಕೆಂದು ಮುಷ್ಕರ ನಿರತ ವಿದ್ಯಾರ್ಥಿಗಳು ಆಗ್ರಹ ಪಡಿಸುತ್ತಿದ್ದಾರೆ ಪಾಂಡೆ ಹಣಕಾಸು ಅವ್ಯವಹಾರಗಳೂ ಸೇರಿದಂತೆ ಹಲವು ಆಕ್ರಮಗಳಲ್ಲಿ ಶಾಮೀಲಾಗಿದ್ದಾರೆ ಎಂದು ಒಕ್ಕೂಟ ಆರೋಪಿಸಿದೆ ರಾಜಧಾನಿ ಇಂಫಾಲ್ನಲ್ಲಿ ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಮಾರುಕಟ್ಟೆಗಳು ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ ಪ್ರೋಫೆಸರ್ ಪಾಂಡೆ ವಿರುದ್ಧದ ಆರೋಪಗಳ ಬಗ್ಗೆ ತನಿಬೆ ನಡೆಸಲು ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯ ಸಮಿತಿಯೊಂದನ್ನು ಪುನಾರಚಿಸಿದೆ ಆಕಾಶದಿಂದ ಕಾಣುವಷ್ಟು ದೊಡ್ಡ ಗ್ರಾತದಲ್ಲಿದ್ದ ಬೃಹತ್ ಮಂಜುಗಡ್ಡೆ ಗ್ರೀನ್ಲ್ಕಾಂಡ್ನ ಕುಗ್ರಾಮಯೊಂದಕ್ಕೆ ಕಳೆದ ವಾರ ಸಮೀಪಿಸಿತ್ತು ಇನ್ನಾರ್ಸೂಟ್ ಕರಾವಳಿಗೆ ಅಪ್ಪಳಿಸಿದ ಈ ಬೃಹತ್ ಮಂಜುಗಡ್ಡೆಯ ಚಿತ್ರವನ್ನು ಯೂರೋಪ ಬಾಹ್ಯಾಕಾಶ ಸಂಸ್ಥೆ ನಿನ್ನೆ ಬಿಡುಗಡೆ ಮಾಡಿದೆ

ಸುತ್ತಮುತ್ತಲ ಗ್ರಾಮಸ್ಥರನ್ನು ಸ್ಥಳಾಂತರಿಸಲಾಗಿದೆ ಮಂಜುಗಡ್ಡೆಯಿಂದ ಬೃಹತ್ ಅಲೆಗಳು ಎದ್ದು ತಗ್ಗು ಪ್ರದೇಶಗಳಿಗೆ ನೀರು ತುಂಬಿದೆ ಇದಲ್ಲದೆ ಸೆಂಟನಲ್ ಉಪಗ್ರಹದ ಚಿತ್ರಗಳಿಂದ ಇನ್ನೂ ಹಲವು ಬೃಹತ್ ಮಂಜುಗಡ್ಡೆಗಳು ಇದೇ ಪ್ರದೇಶದಲ್ಲಿರುವುದು ಗೊತ್ತಾಗಿದೆ ಉತ್ತರ ಕೊರಿಯಾದ ಅಧ್ಯಕ್ಷ ಕಿಮ್ ಜಾಂಗ್ಉನ್ ಅವರೊಂದಿಗೆ ತಮ್ಮ ಒಪ್ಪಂದವಾಗಿದ್ದರೂ ಅಣ್ವಸ್ತ್ರ ನಿಶ್ಚಸ್ತೀಕರಣ ಪ್ರಕ್ರಿಯೆ ತ್ವರೆಗೊಳ್ಳಬೇಕಾದ ಅಗತ್ಯವಿಲ್ಲ ಎಂದು ಅಮೆರಿಕಾದ ಅಧ್ಯಕ್ಷ ಡೋನಾಲ್ಡ್ ಟ್ರಂಪ್ ಇಂದು ಸ್ಪಪ್ಟಪಡಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ಸುದ್ಧಿಗಾರರೊಂದಿಗೆ ಮಾತನಾಡಿದ ಅವರು ಈ ಕುರಿತಂತೆ ಪ್ರಕ್ರಿಯೆಗಳು ಸುಗಮವಾಗಿ ನಡೆದಿವೆ ಮತ್ತು ಸಂಪೂರ್ಣ ನಿಶ್ಯಸ್ತೀಕರಣಕ್ಕೆ ಉತ್ತರ ಕೊರಿಯಾಗೆ ಕಾಲಮಿತಿಯನ್ನೇನೂ ನಿಗದಿ ಮಾಡಿಲ್ಲ ಎಂದರು ಪ್ರಾನ್ಸೆನಲ್ಲಿ ನಡೆಯುತ್ತಿರುವ ಸೊಟ್ವಿಲ್ ಅಥ್ಲೆಟಕ್ಸ್ ಕೂಟದಲ್ಲಿ ಭಾರತದ ನೀರಜ್ ಚೋಪ್ರಾ ಜಾವಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗಳಿಸಿದ್ದಾರೆ